ಕಾನ್ಸರೆನ್ಸಿಂಗ್ ಮೂಲಕ ಸಂವಾದ ನಡೆಸಲಿರುವ ಪ್ರಧಾನಮಂತಿ ನರೇಂದ ಮೋದಿ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನವದೆಹಲಿಯ ತಿಲಕ್ ಮಾರ್ಗದಲ್ಲಿಂದು ಭಾರತೀಯ ಪುರಾತತ್ತ್ ಸರ್ವೇಕ್ಷಣ ಇಲಾಖೆಯ ನೂತನ ಕೇಂದ ಕಚೇರಿ ಉದ್ಯಾಟನೆ

ಭಾರತದಲ್ಲಿ ಇನ್ನುಮುಂದೆ ಇಂಟರ್ನೆಟ್ ಮುಕ್ತ ಮತ್ತು ನ್ಯಾಯಯುತವಾಗಿರಲಿದೆ ಕೇಂದ್ರ ಸರ್ಕಾರದಿಂದ ನೆಟ್ ನ್ನೂಟ್ರಾಲಿಟಿ ತಟಸ್ನ ಅಂತರ್ಜಾಲ ನೀತಿಗೆ ಅನುಮೋದನೆ

ಭಾರತಕ್ಕೆ ಅನಿಲ ಪೂರೈಕೆ ಖಾತ್ರಿ ಒದಗಿಸಲು ತನ್ನೆಲ್ಲಾ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಳು ಮಾಡುವುದಾಗಿ ಇರಾನ್ ಹೇಳಿಕೆ

ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂಗ್ಲೆಂಡ್ ಮಣಿಸಿ ಇದೇ ಮೊದಲಬಾರಿ ಫೈನಲ್ ಪ್ರವೇಶಿಸಿದ ಹ ಕ್ರೊವೇಶಿಯಾ ಭಾನುವಾರ ಪ್ರಶಸ್ತಿಗಾಗಿ ಫ್ರಾನ್ಸ್ ಎದುರು ಸೆಣಸು

ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ವೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಮತ್ತು ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಕೇಂದ್ರಗಳಡಿ ರಚನೆಯಾಗಿರುವ ಸ್ವಸಹಾಯ ಗುಂಪುಗಳು ಈ ಸಂವಾದದಲ್ಲಿ ಭಾಗವಹಿಸಲಿವೆ ಈ ಸಂವಾದ ಸ್ವ ಸಹಾಯ ಗುಂಪುಗಳ ಸದಸ್ಯರಿಗೆ ಪ್ರಧಾನಿ ಅವರೊಂದಿಗೆ ನೇರ ಮಾತುಕತೆ ನಡೆಸಲು ಅವಕಾಶ ನೀಡುವ ಜೊತೆಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಯೋಜನೆಗಳು ಅವರ ಬದುಕಿನಲ್ಲಿ ಹೇಗೆಲ್ಲಾ ಪರಿಣಾಮಗಳನ್ನು ಬೀರಿವೆ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತದೆ ಈ ಸಂವಾದ ದೂರದರ್ಶನ ಮತ್ತು ಎನ್ಐಸಿ ವೆಬ್ಸೈಟ್ನಲ್ಲಿ ನೇರ ಪ್ರಸಾರವಾಗಲಿದೆ ಬಿಹಾರದ ಮದ್ಯಪಾನ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವ ಮತ್ತು ಜೋಳದ ಮೌಲ್ಯವರ್ಧನೆ ಸರಣಿಯ ಗುಂಪುಗಳು ಛತ್ತೀಸ್ಗಢದ ಇಟ್ಡಿಗೆ ಮಾಡುವ ಘಟಕ ಸಖಿಯ ವ್ಯವಹಾರಿಕ ಪ್ರತಿನಿಧಿಗಳು ಮತ್ತು ಜಾರ್ಖಂಡ್ನ ಹುಣಸೆಹಣ್ಣಿನ ಮೌಲ್ಯವರ್ಧನೆ ಮತ್ತು ಮಾರುಕಟ್ನೆ ಸರಣಿಯ ಫಲಾನುಭವಿಗಳನ್ನು ಸಂವಾದಕ್ಕೆ ಆಯ್ಕೆ ಮಾಡಲಾಗಿದೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಗ್ರಾಮೀಣಾಭಿವೃದ್ದಿ ಸಚಿವ ನರೇಂದ್ರ ಸಿಂಗ್ ತೋಮರ್ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಮೂಲಕ ಸರ್ಕಾರ ಗ್ರಾಮೀಣ ಬಡತನ ನಿರ್ಮೂಲನೆಗೆ ಶ್ರಮಿಸುತ್ತಿದೆ ಅದಕ್ಕೆ ಸ್ವ ಸಹಾಯ ಗುಂಪುಗಳು ದೊಡ್ಡಮಟ್ಟದ ಕೊಡುಗೆ ನೀಡುತ್ತಿವೆ ಎಂದರು

ಸ್ವಚ್ಛ ಭಾರತ ಸೇರಿದಂತೆ ಸರ್ಕಾರದ ಹಲವು ಯೋಜನೆಗಳನ್ನು ಜಾರಿಗೊಳಿಸಲು ಮತ್ತು ಉತ್ತೇಜಿಸುವಲ್ಲಿ ಸ್ವ ಸಹಾಯ ಗುಂಪುಗಳು ಗ್ರಾಮಗಳಲ್ಲಿ ಅತ್ಯುತ್ತಮ ಕೆಲಸ ಮಾಡುತ್ತಿವೆ

ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಗಳ ಮೂಲಕ ಸರ್ಕಾರ ಗ್ರಾಮೀಣ ಭಾಗದ ಬಡಜನರ ಬದುಕಿನಲ್ಲಿ ಮಹತ್ವದ ಬದಲಾವಣೆ ತರಲು ಶ್ರಮಿಸುತ್ತಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ಹೇಳಿದರು

ಈ ಹೊಸ ಕಟ್ವಡದಲ್ಲಿ ಎಲ್ಲ ರೀತಿಯ ಆಧುನಿಕ ಸೌಕರ್ಯಗಳಿದ್ದು ಪರಿಣಾಮಕಾರಿ ಬೆಳಕಿನ ವ್ಯವಸ್ಠೆ ಮತ್ತು ಮಳಿ ನೀರು ಕೊಯ್ಲು ವ್ಯವಸ್ಥೆಯೂ ಇದೆ

ಕೇಂದ್ರ ಸರ್ಕಾರದಿಂದ ನೆಟ್ ನ್ಯೂಟ್ರ್ತಾಲಿಟಿ ತೆಟಸ್ಥ ಅಂತರ್ಜಾಲ ನೀತಿಗೆ ಅನುಮೋದನೆ ನೀಡಲಾಗಿದೆ ದೂರಸಂಪರ್ಕ ಆಯೋಗ ಸೇವಾ ಪೂರ್ವೆಕೆದಾರರು ಇನ್ನುಮುಂದೆ ಅಂತರ್ಜಾಲದ ಸೇವೆಗಳನ್ನು ಬ್ಲಾಕ್ ಮಾಡುವುದು ತಡೆ ಹಿಡಿಯುವುದು ಮತ್ತು ತಾರತಮ್ಯ ಎಸಗುವುದಕ್ಕೆ ತಡೆ ನೀಡಿದೆ ಇದರಿಂದಾಗಿ ಇನ್ನು ಮುಂದೆ ಅಂತರ್ಜಾಲ ಮುಕ್ತ ಹಾಗೂ ನ್ಯಾಯುತವಾಗಿರಲಿದೆ ಎಂದು ನವದೆಹಲಿಯಲ್ಲಿ ನಿನ್ನೆ ಆಯೋಗದ ಅಧ್ಯಕ್ಷ ಅರುಣ ಸುಂದರರಾಜನ್ ಈ ವಿಷಯ ತಿಳಿಸಿದ್ದಾರೆ ರಿಮೋಟ್ ಶಸ್ವಚಿಕಿತ್ತ್ವೆ ಚಾಲಕ ರಹಿತ ಕಾರುಗಳಂತಹ ಕೆಲವು ಸೇವೆಗಳನ್ನು ಈ ನೀತಿಯಿಂದ ಹೊರಗಿಡಲಾಗಿದೆ ಅಂತರ್ಜಾಲ ಸೇವಾ ಲಭ್ಯತೆಯಲ್ಲಿ ಯಾವುದೇ ತಾರತಮ್ಯವಾಗಬಾರದು ಎಂಬ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ನವದೆಹಲಿ ಅತ್ಯಂತ ವಿಶ್ವಾಸಾರ್ಹ ಇಂಧನ ಪಾಲುದಾರ ರಾಷ್ಟವಾಗಿದೆ ಹಾಗಾಗಿ ಅಮೆರಿಕಾದ ನಿರ್ಬಂಧದ ನಡುವೆಯೂ ಇರಾನ್ ಭಾರತಕ್ಕೆ ಪೂರೈಸುತ್ತಿರುವ ತೈಲದಲ್ಲಿ ಯಾವುದೇ ಕಡಿತವಾಗದಂತೆ ನೋಡಿಕೊಳ್ಳಲಿದೆ ಎಂದು ಇರಾನ್ನ ರಾಯಭಾರ ಕಚೇರಿ ಸ್ಪಷ್ಟನೆ ನೀಡಿದೆ ಇರಾನ್ನ ಉಪರಾಯಭಾರಿ ಮಸೂದ್ ರೆಜ್ವಾನಿಯನ್ ರಹಾಗಿ ಭಾರತ ತನ್ನ ಅನಿಲ ಪೂರೈಕೆ ಕಳೆದುಕೊಳ್ಳಲಿದೆ ಎಂಬ ಎಚ್ಚರಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಇರಾನ್ ರಾಯಭಾರ ಕಚೇರಿ ಈ ಸ್ಪಷ್ಟನೆ ನೀಡಿದ್ದು ಅಸ್ಥಿರ ಇಂಧನ ಮಾರುಕಟ್ಟೆ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ನವದೆಹಲಿ ತನ್ನ ಇಂಧನ ಪಾಲುದಾರ ರಾಷ್ಟ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದೆ